ಇಂದಿನಿಂದ ಕೆಲವು ರೈಲು ಸಂಚಾರ ಆರಂಭ ರೈಲ್ವೆ ಇಲಾಖೆಯಿಂದ ಮಾರ್ಗಸೂಚಿ

ಮೊದಲ ಪಂತದ ಲಾಕ್ಡೌನ್ನಲ್ಲಿ ಕೈಗೊಂಡ ಕ್ರಮಗಳು ಎರಡನೇ ಪಂತದ ಲಾಕ್ಡೌನ್ನಲ್ಲಿ ಅಗತ್ತವಿರಲಿಲ್ಲ ಎರಡನೇ ಪಂತದ ಲಾಕ್ಡೌನ್ನಲ್ಲಿ ಕೈಗೊಂಡ ಕ್ರಮಗಳು ಮೂರನೇ ಪಂತದಲ್ಲಿ ಅಗತ್ಯವಿರಲಿಲ್ಲ ಈಗ ನಮ್ಮ ಗಮನ ಕೊರೋನಾ ಪರಡುವಿಕೆ ಪ್ರಮಾಣ ಇಳಕೆ ಮಾಡುವುದರ ಜೊತೆಯಲ್ಲಿ ಮಾರ್ಗಸೂಚಿಗಳಿಗೆ ಬದ್ಲವಾಗಿದ್ಲುಕೊಂಡೇ ್ರಮೇಣ ಸಾರ್ವಜನಿಕ ಚಟುವಟಿಕೆಗಳನ್ನು ಪ್ರಾರಂಭಿಸುವುದರತ್ತ ಇರಬೇಕೆಂದು ಮೋದಿ ಹೇಳಿದ್ದಾರೆ

ಕೊರೋನಾ ವೈರಾಣು ಸೋಂಕು ಗ್ರಾಮೀಣ ಪ್ರದೇಶಗಳಿಗೆ ಪರಡದಂತೆ ನೋಡಿಕೊಳ್ಳುವುದು ಬಹುದೊಡ್ಡ ಸವಾಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಈಗಾಗಲೇ ನಾವು ಸವಾಲುಗಳನ್ನು ಎದುರಿಸಿ ಸಾಗಿಬಂದಿದ್ದೇವೆ ಉಳಿದಿರುವ ಹಾದಿಯನ್ನು ಸಮತೋಲನದಿಂದ ಮುನ್ನಡೆಯಬೇಕು ಎಂದಿದ್ದಾರೆ

ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮಪತ್ವದ ಪಾತ್ರ ವಹಿಸಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ನಮ್ಮ ಮುಂದೆ ಈಗ ಎರಡು ಪಂತದ ಸವಾಲುಗಳಿವೆ ಒಂದು ಪರಡುವಿಕೆ ಪ್ರಮಾಣವನ್ನು ಕಡಿಮೆ ಮಾಡುವುದು ಮತ್ತೊಂದು ಮಾರ್ಗಸೂಚಿಗಳಿಗೆ ಬದ್ಗವಾಗಿದ್ಲುಕೊಂಡೇ ಕ್ರಮೇಣ ಸಾರ್ವಜನಿಕ ಚಟುವಟಿಕೆಗಳನ್ನು ಪ್ರಾರಂಭಿಸುವುದು ಈ ಎರಡೂ ಅಂಶಗಳನ್ನು ಸಾಧಿಸುವುದರತ್ತ ನಾವು ಕೆಲಸ ಮಾಡಬೇಕಿದೆ ಎಂದು ಮೋದಿ ಮುಖ್ಯಮಂತ್ರಿಗಳಿಗೆ ಕರೆ ನೀಡಿದ್ದಾರೆ ಭಾರತೀಯ ರೈಲ್ವೇ ಇಲಾಖೆ ಇಂದಿನಿಂದ ತನ್ನ ಪ್ರಯಾಣಿಕ ರೈಲು ಸೇವೆಗಳನ್ನು ಮನರಾರಂಭಿಸಲಿದೆ ಮೊದಲ ಪಂತದಲ್ಲಿ ಪದಿನೈದು ವಿಶೇಷ ಪ್ರಯಾಣಿಕ ರೈಲುಗಳನ್ನು ಆರಂಭಿಸಲಾಗುತ್ತಿದೆ ದೆಹಲಿ ರೈಲು ನಿಲ್ದಾಣದಿಂದ ಬೆಂಗಳೂರು ಚೆನ್ನೈ ತಿರುವನಂತಮರಂ ಸೇರಿದಂತೆ ದೇಶದ ಹದಿನೈದು ನಗರಗಳಿಗೆ ಈ ರೈಲುಗಳು ಸಂಪರ್ಕ ಕಲ್ಪಿಸಲಿವೆ ಇಂದು ಸಂಜೆ ನಾಲ್ಕು ಗಂಟೆಯಿಂದ ಐಆರ್ಸಿಟಿಸಿ ವೆಬ್ಸೈಟ್ ಮೂಲಕ ಮಾತ್ರ ಟಿಕೆಟ್ ಕಾಯ್ದಿರಿಸುವಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಕೊರೋನಾ ಸೋಂಕು ಲಕ್ಷಣಗಳನ್ನು ಹೊಂದಿರದ ಪ್ರಯಾಣಿಕರಿಗೆ ಮಾತ್ರ ಪ್ರಯಾಣಕ್ಷೆ ಅನುಮತಿಯಿರುವುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೇಂದ್ರ ಗೃಪ ಸಚಿವಾಲಯ ಈ ಸಂಬಂಧ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ರೈಲುಗಳಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರನ್ನು ಕೊರೋನಾ ಸೋಂಕು ಪತ್ತೆ ವರೀಕ್ಷೆಗೆ ಒಳಪಡಿಸಲಾಗುವುದು ಸೋಂಕಿನ ಲಕ್ಷಣ ಇಲ್ಲದವರು ಮತ್ತು ಕನ್ಫರ್ಮ್ ಆಗಿರುವ ಇ ಟಿಕೇಟ್ ಹೊಂದಿರುವವರಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶವಿರುತ್ತದೆ ಪ್ರಯಾಣದ ವೇಳೆ ಮಾಸ್ಕ ಧರಿಸುವುದು ಕಡ್ಡಾಯ ಎಂದು ತಿಳಿಸಿದೆ

ಬೆಂಗಳೂರು ನಗರ ಹಾಗೂ ಮಂಡ್ಕದಲ್ಲಿ ತಲಾ ಒಂದು ಪ್ರಕರಣಗಳು ದ್ಬಢಪಟ್ಟಿವೆ ಈವರೆಗೂ ಪಸಿರು ವಲಯ ಎಂದು ಗುರುತಿಸಿಕೊಂಡಿದ್ದ ಪಾಸನ ಜಿಲ್ಲೆಯಲ್ಲೂ ಒಂದು ಪ್ರಕರಣ ಪತ್ತೆಯಾಗಿದೆ

ಜನರು ಯಾವುದೇ ಸಂದರ್ಭದಲ್ಲಿ ಕೊರೋನಾ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು ಯಾವುದೇ ಕಾರಣಕ್ಕೂ ಮುಚ್ಚಿಡಬಾರದು

ರೈತರ ಕೃಷಿ ಉತ್ಪನ್ನಗಳನ್ನು ಆನ್ ಲೈನ್ ಪೋರ್ಟಲ್ ವ್ಯಾಪ್ತಿಗೆ ಒಳಪಡಿಸುವ ಉದ್ದೇಶದ ಸಮಗ್ರ ಮಾರುಕಟ್ಟೆ ಯೋಜನೆ ಇ ನ್ಕಾಮ್ಗೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ಥೋಮರ್ ವಿಡಿಯೋ ಕಾನ್ವರೆನ್ಸ್ ಮೂಲಕ ಚಾಲನೆ ನೀಡಿದರು

ನಂತರ ಸಚಿವ ನರೇಂದ್ರ ಸಿಂಗ್ ಥೋಮರ್ ರೈತರ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಆನ್ಲೈನ್ ವ್ಯವಸ್ಟೆಯಿಂದ ಕೃಷಿ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು

ವಿದ್ಯಾರ್ಥಿಗಳು ಮತ್ತಿಕರರ ಗೊಂದಲಗಳನ್ನು ನಿವಾರಿಸುವ ಉದ್ದೇಶದಿಂದ ಎಲ್ಲಾ ವಿಶ್ವವಿದ್ಯಾಲಯಗಳು ಕುಂದುಕೊರತೆ ವಿಭಾಗಗಳನ್ನು ತೆರೆಯಬೇಕು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಣ ಸಂಸ್ಥೆಗಳು ಮತ್ತು ಬೋಧಕರ ಸಂದೇಪಗಳು ಕುಂದುಕೊರತೆಗಳನ್ನು ನಿಭಾಯಿಸುವ ಉದ್ದೇಶದಿಂದ ಯುಜಿಸಿ ಸಪ ಇದೇ ರೀತಿಯ ಸಪಾಯವಾಣಿ ಆರಂಭಿಸಿದೆ

ಜತೆಗೆ ಈ ಎಲ್ಲಾ ಚಟುವಟಿಕೆಗಳ ಮೇಲೆ ಕಣ್ಗಾವಲು ಇಡಲು ಯುಜಿಸಿ ಪ್ರತ್ಯೇಕ ಕಾರ್ಯಪಡೆಯೊಂದನ್ನು ಸಪ ರಚಿಸಿದೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಸಾರ್ವಜನಿಕವಾಗಿ ಹೊರಡಿಸುವ ನೋಟಿಸ್ ಗಳನ್ನು ತನ್ನ ವೆಬ್ ಸೈಟ್ ಗಳಲ್ಲಿ ಅಪ್ ಲೋಡ್ ಮಾಡಬೇಕು ಎಂದು ಸಹ ಸೂಜಿಸಿದೆ ದೇಶದಲ್ಲಿ ಬೇಸಿಗೆ ಬೆಳೆಯ ಬಿತ್ತನೆ ಪ್ರದೇಶ ವ್ಯಾಪ್ತಿ ಗಮನಾರ್ಪವಾಗಿ ಹೆಚ್ಚಳವಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ

ಈ ವಿನೂತನ ಅಂಶಗಳುಳ್ಳ ವೆಂಟಿಲೇಟರ್ ಸೋಂಕು ಪರಡುತ್ತದೆಂಬ ಭಯವನ್ನು ದೂರಮಾಡುತ್ತದೆ ಇದು ಸ್ವಾಭಾವಿಕವಾಗಿರಲಿದೆ ಸಿಪಿಎಪಿ ಟೈಮ್ಡ್ ಆಟೋ ಬಿಪಾಪ್ ಮಾದರಿ ಮತ್ತು ಆಕ್ಲಿಜನ್ ಕಾನ್ಲನ್ ಟ್ರೇಟರ್ಗಳ ಜೊತೆ ಸಂಪರ್ಕ ಅಥವಾ ಪುಷ್ಟೀಕರಣ ಫಟಕವನ್ನು ಆಂತರಿಕವಾಗಿ ಹೊಂದಿದೆ ಈ ವ್ಯವಸ್ಥೆಯನ್ನು ಎನ್ಎಬಿಎಲ್ ನ ಪ್ರಮಾಣೀಕೃತ ಸಂಸ್ಥೆಗಳು ಸುರಕ್ಷತೆ ಮತ್ತು ಸಾಧನೆಯನ್ನು ಗುರುತಿಸಿ ಪ್ರಮಾಣೀಕರಿಸಿದೆ ಈ ವ್ಯವಸ್ಥೆ ಕಠಿಣ ಜೈವಿಕ ವೈದ್ಯಕೀಯ ಪ್ರಯೋಗಗಳು ಮತ್ತು ಬಿಟಾ ಕ್ಲಿನಿಕಲ್ ಟ್ರಯಲ್ ಗಳನ್ನು ಎನ್ಎಎಲ್ ಆರೋಗ್ಯ ಕೇಂದ್ರದಲ್ಲಿ ಎದುರಿಸಿದೆ ಎನ್ಎಎಲ್ನ ನಿರ್ದೇಶಕ ಜಿತೇಂದ್ರ ಜೆ ಜಾಧವ್ ಈ ಕುರಿತು ಮಾಹಿತಿ ನೀಡಿದರು